ಮುಂದಿನ ಐದು ವರ್ಷಗಳಲ್ಲಿ ಭಾರತವನ್ನು ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯನ್ನಾಗಿಸಲು ತಮ್ಮ ಸರ್ಕಾರ ಸಜ್ಜಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪುನರುಚ್ಚಾರ

ಕಾರ್ಯತತ್ಸರ ಪ್ರಮುಖ ವಿಚಾರಗಳ ಕುರಿತಂತೆ ಸಮನ್ಸಯ ನಿರ್ಧಾರ ಕೈಗೊಳ್ಳಲು ವ್ಲೂಹಾತ್ಮಕ ಸಹಭಾಗಿತ್ವ ಮಂಡಳಿ ಸ್ಥಾಪನೆಗೆ ಭಾರತ ಮತ್ತು ಸೌದಿ ಅರೆಬಿಯಾ ಕ್ರಮ

ಮಹಾರಾಷ್ಟ್ದಲ್ಲಿ ಬಿಜೆಪಿ ಶಾಸಕಾಂಗ ನಾಯಕನ ಆಯ್ನೆ ಮಾಡಲಿರುವ ಬಿಜೆಪಿ ನೂತನ ವಿಧಾನಸಭಾ ಸದಸ್ಯರು

ಮುಂದಿನ ಐದು ವರ್ಷಗಳಲ್ಲಿ ಭಾರತವನ್ನು ಐದು ಟ್ರಿಲಿಯನ್ ಕೋಟಿ ಡಾಲರ್ ಆರ್ಥಿಕತೆಯನ್ನಾಗಿ ಮಾಡುವ ಸರ್ಕಾರದ ಸಂಕಲ್ವವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ ರಿಯಾದ್ನಲ್ಲಿ ನಿನ್ನೆ ಭವಿಷ್ಯದ ಹೂಡಿಕೆ ಸಮಾವೇಶದಲ್ಲಿ ಭಾಷಣ ಮಾಡಿದ ನರೇಂದ್ರ ಮೋದಿ ಜಾಗತಿಕ ಹೂಡಿಕೆದಾರರು ಭಾರತದ ಸ್ಪಾರ್ಟ ಅಪ್ ಪರಿಸರದಿಂದ ಲಾಭ ಪಡೆಯಬೇಕೆಂದು ಒತ್ತಾಯಿಸಿದರು ದೇಶದಲ್ಲಿ ಕೈಗೊಂಡ ಸುಧಾರಣೆಗಳ ಸರಣಿಯನ್ನು ಪಟ್ನಿ ಮಾಡಿದ ಪ್ರಧಾನಮಂತ್ರಿ ಭಾರತ ವಿಶ್ವದ ಮೂರನೇ ಅತಿದೊಡ್ಡ ಸ್ಪಾರ್ಟ್ ಅಪ್ ಪರಿಸರ ವ್ಯವಸ್ಥೆಯಾಗಿ ಮಾರ್ಪಟ್ಟಿದೆ ಹಾಗೂ ಭಾರತೀಯ ಸ್ವಾರ್ಟ್ ಅಪ್ ಜಾಗತಿಕ ಮಟ್ಟದಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸಿದೆ ಎಂದು ಹೇಳಿದರು ಭವಿಷ್ಯದ ಸಮೃದ್ದಿಯ ಐದು ಪ್ರಮುಖ ಅಂಶಗಳನ್ನು ಅವರು ಸಮಾವೇಶದಲ್ಲಿ ಪ್ರಸ್ತಾಪಿಸಿದರು ತಂತ್ರಜ್ಞಾನದ ಪ್ರಭಾವ ಮೂಲಸೌಕರ್ಯದ ಮಹತ್ವ ಮಾನವ ಸಂಪನ್ಮೂಲ ಪರಿಸರ ಕಾಳಜಿ ಮತ್ತು ವ್ಯಾಪಾರ ಸ್ನೇಹಿ ಆಡಳಿತ ಭವಿಷ್ಯದ ಸಮ್ಮದ್ದಿಯ ಅಂಶಗಳಾಗಿವೆ ಎಂದು ಅವರು ಪ್ರತಿಪಾದಿಸಿದರು

ವಿಶ್ಲಸಂಸ್ತೆಯಲ್ಲಿ ಆಗಬೇಕಾಗಿರುವ ಸುಧಾರಣೆಗಳ ಬಗ್ಗೆ ತಿಳಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವ ಸಂಸ್ಥೆ ಸಂಘರ್ಷಗಳನ್ನು ಪರಿಹರಿಸುವ ಸಂಸ್ಣೆಯಾಗಿದ್ದು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಿದೆ ಆದರೆ ಶಕ್ತಿಶಾಲಿ ರಾಷ್ಟ್ರಗಳು ವಿಶ್ವಸಂಸ್ಥೆಯನ್ನು ಸಂಸ್ಥೆಯನ್ನಾಗಿ ಬಳಸುವ ಬದಲು ಸಾಧನವನ್ನಾಗಿ ಉಪಯೋಗಿಸುತ್ತಿವೆ ಎಂದು ಹೇಳಿದರು ಭಾರತ ಮತ್ತು ಸೌದಿ ಅರೇಬಿಯಾ ಕಾರ್ಯತಂತ್ರದ ಸಹಭಾಗಿತ್ಸ ಮಂಡಳಿಯನ್ನು ಸ್ಡಾಪನೆಗೆ ಪರಸ್ಸರ ಒಪ್ಸಿಗೆ ಸೂಚಿಸಿವೆ ಭಯೋತ್ಸಾದಕ ಕಾರ್ಯ ಚಟುವಟಿಕೆಗಳನ್ನು ಎದುರಿಸುವಲ್ಲಿ ಸಹಕಾರವನ್ನು ಬಲಪಡಿಸಲು ನಿರ್ಧರಿಸಲಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಸೌದಿ ಅರೇಬಿಯಾದ ದೊರೆ ಮೊಹಮ್ಮದ್ ಬಿನ್ ಸಲ್ಮಾನ್ ರಿಯಾದ್ನಲ್ಲಿ ನಿನ್ನೆ ರಾತ್ರಿ ಕಾರ್ಯತತ್ವರ ಸಹಭಾಗಿತ್ವದ ಮಂಡಳಿ ಒಪ್ಸಂದಕ್ಕೆ ಸಹಿ ಹಾಕಿದ್ದಾರೆ ಮಂಡಳಿ ಎಲ್ಲ ರೀತಿಯ ಒಳಗೊಳ್ಳುವ ದ್ವಿಪಕ್ಷೀಯ ಕಾರ್ಯವಿಧಾನವಾಗಿದ್ದು ಇದು ಉಭಯ ದೇಶಗಳ ನಡುವಿನ ಸಂಪೂರ್ಣ ವರ್ಣಪಟಲವನ್ನು ಒಳಗೊಂಡಿರುತ್ತದೆ ಪ್ರಧಾನಮಂತ್ರಿ ಅವರು ಸೌದಿ ಅರೇಬಿಯಾ ಭೇಟಿ ಸಂದರ್ಭದಲ್ಲಿ ಉಭಯ ನಾಯಕರ ನಿಯೋಗ ಮಟ್ಡದ ಮಾತುಕತೆ ಬಳಿಕ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ ಉಗ್ರವಾದ ಮತ್ತು ಭಯೋತ್ವಾದನೆಯ ಸಾರ್ವತ್ರಿಕ ವಿದ್ಯಮಾನವನ್ನು ಯಾವುದೇ ನಿರ್ದಿಷ್ಟ ಜನಾಂಗ ಧರ್ಮ ಅಥವಾ ಸಂಸ್ಕೃತಿಗೆ ತಳಕು ಹಾಕುವ ಪ್ರಯತ್ನವನ್ನು ಎರಡೂ ಕಡೆಯಿಂದ ತಿರಸ್ಕರಿಸಲಾಗಿದೆ ಇದರ ಜತೆಗೆ ಉಭಯ ದೇಶಗಳು ಎಲ್ಲ ಭಯೋತ್ವಾದಕ ಕೃತ್ಯಗಳನ್ನು ತಿರಸ್ಕರಿಸಿದ್ದು ಇತರ ದೇಶಗಳ ವಿರುದ್ದ ಭಯೋತ್ಪಾದಕ ಕೃತ್ಯಗಳನ್ನು ಎಸಗಲು ಕ್ಷಿಪಣಿಗಳು ಮತ್ತು ಡ್ರೋನ್ಗಳಂತಹ ಶಸ್ತಾಸ್ತ್ರಗಳ ಬಳಕೆ ತಡೆಯುವ ಅಗತ್ಯವನ್ನು ಇದೇ ವೇಳೆ ಪ್ರತಿಪಾದಿಸಿವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೇಟಿಯ ಕೊನೆಯಲ್ಲಿ ಬಿಡುಗಡೆ ಮಾಡಲಾದ ಜಂಟಿ ಹೇಳಿಕೆಯಲ್ಲಿ ಭಾರತ ಮತ್ತು ಸೌದಿ ಅರೇಬಿಯಾ ಭಯೋತ್ವಾದಕ ಕಾರ್ಯಾಚರಣೆಗಳನ್ನು ಎದುರಿಸುವ ನಿಟ್ಟಿನಲ್ಲಿ ಸಹಕಾರ ಬಲಪಡಿಸುವಿಕೆ ಮಾಹಿತಿ ವಿನಿಮಯ ಸಾಮರ್ಥ್ಯ ಹೆಚ್ಚಳ ಮತ್ತು ದೇಶೀಯ ಅಪರಾಧಗಳನ್ನು ಎದುರಿಸುವಲ್ಲಿ ಸಹಕಾರ ಬಲವರ್ಧನೆಗೆ ಪರಸ್ಪರ ನಿರ್ಧರಿಸಲಾಗಿದೆ ಎಂದು ಹೇಳಿದ್ದಾರೆ ದೇಶಗಳ ಆಂತರಿಕ ವ್ಯವಹಾರಗಳಲ್ಲಿ ಎಲ್ಲ ರೀತಿಯ ಹಸ್ತಕ್ಷೇಪವನ್ನು ಎರಡೂ ದೇಶಗಳು ಸ್ವಷ್ವವಾಗಿ ತಿರಸ್ಕರಿಸಿವೆ ಜತೆಗೆ ರಾಜ್ಯಗಳ ಸಾರ್ವಭೌಮತ್ವದ ಮೇಲೆ ಯಾವುದೇ ದಾಳಿ ತಡೆಗಟ್ಟುವಲ್ಲಿ ಅಂತಾರಾಷ್ಟೀಯ ಸಮುದಾಯ ತನ್ನ ಜವಾಬ್ದಾರಿಗಳನ್ನು ಪೂರೈಸಬೇಕಾದ ಅಗತ್ಯವನ್ನು ಉಭಯ ದೇಶಗಳು ಪುನರುಚ್ಚರಿಸಿವೆ ಮಹಾರಾಷ್ಟ ದಲ್ಲಿ ಮೈತ್ರಿ ಪಕ್ಷಗಳಾದ ಬಿಜೆಪಿ ಹಾಗೂ ಶಿವಸೇನೆಗಳ ನದುವೆ ವಾದ ವಾಗ್ವಾದಗಳು ಹೆಚ್ಚಿದ್ದು ಬಿಕ್ಕಟ್ಟು ಮತ್ತಷ್ಟು ಹೆಚ್ಚಾಗಿದೆ ಶಿವಸೇನೆಗೆ ಮುಖ್ಯಮಂತ್ರಿ ಸ್ಥಾನ ಕೊಡುವ ಹಾಗೂ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಮಾಡಿಕೊಳ್ಳುವ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಎಂದು ಬಿಜೆಪಿ ಹಿರಿಯ ಮುಖಂಡ ಹಾಗೂ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ತವೀಸ್ ನಿನ್ನೆ ಸ್ಪ ಡ್ವಪಡಿಸಿದ್ದಾರೆ

ಇಂದು ಬಿಜೆಪಿ ಕರೆದಿದ್ದ ಸಭೆಯನ್ನು ಫಡ್ವವೀಸ್ ಹೇಳಿಕೆ ನಂತರ ಶಿವಸೇನೆ ಬಹಿಷ್ಕರಿಸಿದೆ ಎಂದು ವರದಿಯಾಗಿದೆ ಈ ಮಧ್ಯೆ ಹೊಸದಾಗಿ ಚುನಾಯಿತರಾಗಿರುವ ಬಿಜೆಪಿ ವಿಧಾನಸಭಾ ಸದಸ್ಯರು ಮುಂಬೈನಲ್ಲಿಂದು ಶಾಸಕಾಂಗ ಪಕ್ಷದ ನಾಯಕನನ್ನು ಆಯ್ಕೆ ಮಾಡಲಿದ್ದಾರೆ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಮತ್ತು ಬಿಜೆಪಿ ರಾಷ್ಕೀಯ ಉಪಾಧ್ಯಕ್ಷ ಅವಿನಾಶ್ ರಾಯ್ ಖನ್ತ ಇಂದಿನ ಸಭೆಯ ಕೇಂದ್ರ ವೀಕ್ಷಕರಾಗಿರುತ್ತಾರೆ

ವಾರ್ಷಿಕ ಮಂಡಳಿ ಪರೀಕ್ಷೆಗಳನ್ನು ಸುಗಮವಾಗಿ ನಡೆಸಲು ಎಲ್ಲ ರೀತಿಯ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ

ದಿವ್ಯಾಂಗ ಮಕ್ಕಳಿಗೆ ಶ್ರೀನಗರದಲ್ಲಿ ವಿಶೇಷ ಪರೀಕ್ಷಾ ಕೇಂದ್ರವನ್ನು ತೆರೆಯಲಾಗಿದೆ

ಇದುವರೆಗೆ ಯಾವುದೇ ಪರೀಕ್ಷಾ ಕೇಂದ್ರದಲ್ಲಿ ಅಹಿತಕರ ಘಟನೆ ವರದಿಯಾಗಿಲ್ಲ ಎಂದು ಶಾಲಾ ಶಿಕ್ಷಣ ಪರೀಕ್ಷಾ ಮಂದಳಿಯ ಜಂಟಿ ಕಾರ್ಯದರ್ಶಿ ಸೈಯದ್ ರೌಫ್ ಆಕಾಶವಾಣಿಗೆ ತಿಳಿಸಿದ್ದಾರೆ

ಈ ನಿಯೋಗ ದಾಲ್ ಸರೋವರದಲ್ಲಿ ದೋಣಿ ಸವಾರಿ ಮಾಡಲಿದೆ ಎರಡು ದಿನಗಳ ಈ ಭೇಟಿಯಲ್ಲಿ ವಿದೇಶಿ ನಿಯೋಗ ಕಾಶ್ಮೀರ ವಲಯದಲ್ಲಿನ ಒಟ್ಡಾರೆ ಪರಿಸ್ಥಿತಿಯನ್ನು ನೇರವಾಗಿ ಅರಿತುಕೊಳ್ಳುವ ಅವಕಾಶ ಹೊಂದಿದೆ

ನಿಯೋಗದಲ್ಲಿ ಇಟಲಿ ಬ್ರಿಟನ್ ಫ್ರಾನ್ಸ್ ಜರ್ಮನಿ ಮತ್ತು ಪೋಲ್ಯಾಂಡ್ ರಾಷ್ಟಗಳ ಸಂಸತ್ ಸದಸ್ಯರು ಇದ್ದಾರೆ

ಜಮ್ಮು ಮತ್ತು ಕಾಶ್ಮೀರದ ಜಮ್ಮು ವಲಯದಲ್ಲಿ ನಾಳೆ ಹಮ್ಮಿಕೊಳ್ಳಲಾಗಿರುವ ರಾಷ್ಟೀಯ ಏಕತಾ ದಿವಸ್ ಕಾರ್ಯಕ್ರಮದ ಸಿದ್ದತೆಯನ್ನು ಜಮ್ಮು ವಿಭಾಗದ ಆಯುಕ್ತ ಸಂಜೀವ್ ವರ್ಮ ಇಂದು ವೀಕ್ಷಿಸಿದರು

ಔಷಧ ಮಾರಾಟ ಸಂಸ್ಥೆಯೊಂದರಲ್ಲಿ ಪ್ರತಿನಿಧಿಯಾಗಿದ್ದ ಸಿಯೋನ್ ಪ್ರದೇಶದ ನಿವಾಸಿ ವಿಜಯ್ ಸಿಂಗ್ ಎಂಬಾತ ಪೊಲೀಸರ ವಶದಲ್ಲಿ ಮೃತಪಟ್ಟಿದ್ದ ಈತನನ್ನು ಒಡಾಲ ಟ್ರಕ್ ಣರ್ಮಿನಲ್ ಪೊಲೀಸರು ಹಲ್ಲೆಯೊಂದರ ಪ್ರಕರಣದಲ್ಲಿ ಭಾನುವಾರ ಬಂಧಿಸಿ ವಿಚಾರಣೆಗೊಳಪಡಿಸಿದ್ದರು ಪೊಲೀಸರ ಹಲ್ಲೆಯಿಂದಾಗಿ ವಿಜಯ್ ಸಿಂಗ್ ಸಾವನ್ತಪ್ವಿದ್ದಾನೆ ಎಂದು ಆತನ ಕುಟುಂಬ ಸದಸ್ಯರು ಹಾಗೂ ಸ್ನೇಹಿತರು ಆರೋಪಿಸಿದ್ದಾರೆ

ಕೊರಟಗೆರೆ ತಾಲೂಕಿನ ಜಟ್ಟಿ ಅಗ್ರಹಾರ ಗ್ರಾಮದ ಬಳಿ ಈ ದುರ್ಘಟನೆ ನಡೆದಿದ್ದು ಗಾಯಾಳುಗಳನ್ನು ಕೊರಟಗೆರೆ ಹಾಗೂ ತುಮಕೂರಿನ ಆಸ್ವತ್ರೆಗೆ ದಾಖಲಿಸಲಾಗಿದೆ ಕೊರಟಗೆರೆ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ